ಮಹಾರಾಷ್ಷ ಕೊಂಕಣ ವಲಯದಲ್ಲಿ ಭಾರೀ ಮಳೆ ಸಂಭವ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಸಿದ್ದತೆ

ಶ್ರೀಲಂಕಾ ಸಂಸತ್ ಚುನಾವಣೆ ಮತ ಎಣೆಕೆ ಪ್ರಗತಿಯಲ್ಲಿ

ತಕ್ಷಣ ಧಾವಿಸಿದ ಅಗ್ನಿಶಾಮಕ ಸಿಬ್ಲಂದಿ ಬೆಂಕಿ ನಂದಿಸಲು ಮುಂದಾದರು ಐಸಿಯುನಲ್ಲಿದ್ದ ಉಳಿದ ಸೋಂಕಿತರನ್ನು ರಕ್ಷಿಸಲು ಹೊಲೀಸ್ ಮತ್ತು ಅಗ್ನಿತಾಮಕ ದಳದ ಸಿಬ್ಲಂದಿ ಹರಸಾಹಸ ಪಡದೇಕಾಯಿತು ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ ವಿದ್ಲುತ್ ಶಾರ್ಟ್ ಸರ್ಕೀಟ್ನಿಂದ ದುರಂತ ಸಂಭವಿಸಿರಬಹುದು ಇಬ್ಲರು ಹಿರಿಯ ಐಎಎಸ್ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಲಿದ್ದಾರೆ ಹೊಲೀಸ್ ಮತ್ತು ವಿಧಿ ವಿಜ್ಞಾನ ಇಲಾಖೆಯ ಸಿಬ್ಲಂದಿ ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ ಎಂದು ಗುಜರಾತ್ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ಮಾಹಿತಿ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದು ಟ್ವಟರ್ ಸಂದೇಶದಲ್ಲಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ

ದೇಶಾದ್ಯಂತ ಕರ್ತವ್ದ ಬದ್ದತೆಯೊಂದಿಗೆ ವೈದ್ಯಕೀಯ ತಂಡಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ಕಾರ್ಯ ನಿರ್ವಹಿಸುತ್ತಿರುವುದರಿಂದ ದಿನೇ ದಿನೇ ಹೆಚ್ಚು ಸಂಖ್ಯೆಯಲ್ಲಿ ಸೋಂಕು ಪತ್ತೆ ಸಾಧ್ಯವಾಗುತ್ತಿದೆ ಎಂದು ಆರೋಗ್ಯ ಸಚಿವಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ ಈ ನಿಟ್ಟನಲ್ಲಿ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಸರ್ಕಾರಗಳ ಸಹಭಾಗಿತ್ತದಲ್ಲಿ ಕೇಂದ್ರ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ಮುಂದುವರೆಸುತ್ತಿದೆ

ಈ ಪ್ರಯೋಗಾಲಯಗಳಿಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಎಲ್ಲಾ ಅಗತ್ಯ ನೆರವು ಮತ್ತು ಪರಿಕರಗಳನ್ನು ಪೂರೈಸುತ್ತಿದೆ ಕೊರೊನಾ ಸೋಂಕಿನ ಮಧ್ಯೆ ಕರ್ನಾಟಕದ ಹಲವೆಡೆ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಜನ ಅತ್ತಂತ ಜಾಗೃತಿ ವಹಿಸಿ ಜ್ವರ ಕೆಮ್ನು ನೆಗಡಿ ಶೀತ ಮತ್ತಿತರೇ ರೋಗ ಲಕ್ಷಣಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಸಲಹೆ ಮಾಡಿದ್ದಾರೆ

ಅತಿವೃಷ್ಟಿ ಸವಾಲು ಎದುರಿಸಲು ಸಜ್ಜಾಗಿರುವ ವ್ಯವಸ್ಥೆಗಳ ಬಗ್ಗೆ ಬೃಹನ್ ಮುಂಬಯಿ ನಗರ ಸಭೆಯಿಂದ ಮಾಹಿತಿ ಪಡೆದ ಅವರು ಮಳೆಯಿಂದ ಸ್ಥಳೀಯರಿಗೆ ಆಗುವ ಅನಾನುಕೂಲವನ್ನು ತಗ್ಗಿಸಲು ಹೊಲೀಸ್ ರೈಲ್ವೆ ಆರೋಗ್ಯ ಮತ್ತು ವಿಪತ್ತು ನಿರ್ವಹಣಾ ಪಡೆಗಳ ಸಹಕಾರ ಪಡೆಯುವಂತೆ ಆದೇಶಿಸಿದರು ಮುಂಬೈ ಸೇರಿದಂತೆ ಮಹಾರಾಷ್ಟದ ಬಹುತೇಕ ಪ್ರದೇಶಗಳಲ್ಲಿ ಬಲವಾದ ಮೇಲೈ ಗಾಳಿಯೊಂದಿಗೆ ನಿನ್ನೆಯಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಜನಜೀವನ ತೀವ್ರ ಬಾಧಿತವಾಗಿದೆ

ಪರಿಹಾರ ಕಾರ್ಯಾಚರಣೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ನೆರವಾಗುತ್ತಿದ್ದಾರೆ ಮಹಾರಾಷ್ಟಕ್ಕೆ ಅಗತ್ಯ ನೆರವು ಒದಗಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಆ ರಾಜ್ಯದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರನ್ನು ಸಂಪರ್ಕಿಸಿ ಭರವಸೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಪ್ರವಾಹ ಪರಿಶ್ಶಿತಿ ನಿಯಂತ್ರಣಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ

ಕಳೆದ ವರ್ಷ ಇದೇ ಅವಧಿಯಲ್ಲಿ ಶ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಎದುರಾಗಲಿರುವ ನೆರೆ ಪರಿಸ್ಥಿತಿ ನಿಭಾಯಿಸಲು ಏಪ್ರಿಲ್ನಿಂದ ವಿವಿಧ ಪೂರ್ವಭಾವಿ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು ರಾಜ್ಯದ ಮಳೆ ಪರಿಸ್ಥಿತಿ ಮಳೆ ಮುನ್ಸೂಚನೆ ಮತ್ತು ಜಲಾಶಯಗಳ ನೀರಿನ ಮಟ್ಟದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಚರ್ಜೆ ನಡೆಸಲಾಗುತ್ತಿದೆ ಎಂದು ಅಶೋಕ್ ಮಾಹಿತಿ ನೀಡಿದರು ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಗೆ ಇಂದಿನಿಂದ ರೆಡ್ ಅಲರ್ಟ್ ಸೂಚನೆ ನೀಡಲಾಗಿದೆ ಕಾವೇರಿ ತೀರದಲ್ಲಿ ಹೆಚ್ಚನ ಮಳೆ ಬೀಳುವ ಸಾಧ್ಯತೆ ಇದ್ದು ಜಲಾಶಯಗಳ ಒಳಪರಿವು ಹೆಚ್ಚಲಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಜಮ್ಮ ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ನೂತನ ಉಪರಾಜ್ಟಪಾಲ ಹುದ್ದೆಗೆ ಮನೋಜ್ ಸಿನ್ಹಾ ಅವರನ್ನು ನೇಮಕ ಮಾಡಿದ್ದಾರೆ ಇದುವರೆಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದ ಗಿರೀಶ್ ಚಂದ್ರ ಮುರ್ಮು ಅವರ ರಾಜೀನಾಮೆಯನ್ನು ರಾಷ್ಟಪತಿ ಅಂಗೀಕರಿಸಿದ್ದಾರೆ

ನಿನ್ನೆ ಮುರ್ಮು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟಪತಿಯವರಿಗೆ ಸಲ್ಲಿಸಿದ್ದರು ಎಂದು ಸುದ್ದಿ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಇಂದು ಸಂಜೆ ವೇಳೆಗೆ ಮೊದಲ ಹಂತದ ಫಲಿತಾಂಶ ಹೊರ ಹೊಮ್ನಲಿದ್ದು ಅಂತಿಮ ಹಂತದ ಫಲಿತಾಂಶ ನಾಳೆ ಹೊತ್ತಿಗೆ ಪ್ರಕಟಗೊಳ್ಳಲಿದೆ